ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಡಾ ಸಿ

ಕಡಲೇಕಾಯಿ ಸಕ್ಕರೆ ಗೋಧಿ ಬಾಸುಮತಿ ಅಕ್ಕೆ ಮತ್ತು ಬಾಸುಮತಿ ಅಲ್ಲದ ಅಕ್ಕೆ ರವ್ತು ಪ್ರಮಾಣ ಪಚ್ಚಳವಾಗಿದೆ

ಕೃಷಿ ಉದ್ದಮ ಸುಧಾರಿಸಲು ಮತ್ತು ಕೃಷಿ ರಮ್ತ ಉತ್ತೇಜಸಲು ಇತ್ತೀಚೆಗವ್ವೆ ಸರ್ಕಾರ ಒಂದು ಲಕ್ಷ ಕೋಟ ರೂಪಾಯಿ ಕೃಷಿ ಮೂಲ ಸೌಕರ್ಯ ನಿಧಿ ಘೋಷಿಸಿತ್ತು ಮೊನ್ನೆ ನಿಧನರಾದ ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಅವರ ಅಂತ್ಯಕ್ತಿಯೆ ಪಾಟ್ನಾದ ಗಂಗಾತೀರದಲ್ಲಿಂದು ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು ಅವರ ಮತ್ರ ಜಿರಾಗ್ ಪಾಸ್ವಾನ್ ಅಂತಿಮ ಎಧಿ ವಿಧಾನ ನೆರವೇರಿಸಿದರು ಸೇನಾಪಡೆ ನೌಕಾಪಡೆ ಮತ್ತು ವಾಯುಪಡೆ ಪಾಗೂ ರಾಜ್ಯ ಮೊಲೀಸರಿಂದ ಗೌರವ ಸೂಚಿಸಲಾಯಿತು ಮುಖ್ಯಮಂತ್ರಿ ನಿತೀಶ್ಕುಮಾರ್ ಉಪಮುಖ್ಯಮಂತ್ರಿ ಸುತೀಲ್ ಕುಮಾರ್ ಮೋದಿ ಕೇಂದ್ರ ಸಚಿವ ರವಿತಂಕರ್ ಪ್ರಸಾದ್

ಪಾಸ್ವಾನ್ ಬೆಂಬಲಿಗರು ರಾಮ್ವಿಲಾಸ್ ಅಮರ್ ರಹೇ ಎಂದು ಕೂಗಿದ ಘೋಷಣೆ ಸುತ್ತಮುತ್ತ ಪ್ರತಿದ್ದನಿಸಿತು ವಾಣಿಜ್ಞ ಮತ್ತು ಕೈಗಾರಿಕಾ ಸಜಿವ ಪಿಯೂಷ್ ಗೋಯಲ್ ಇಂದು ರಾಷ್ಟ ರಾಜಧಾನಿ ನವದೆಪಲಿಯ ಪ್ರಗತಿ ಮೈದಾನವನ್ನು ವಿಶ್ವದರ್ಜೆಯ ಸಮಗ್ರ ಪ್ರದರ್ಶನ ಕೇಂದ್ರವನ್ನಾಗಿ ಮಾರ್ಪಡಿಸುವ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿದರು ವಸತಿ ಮತು ನಗರ ವ್ಯವಪಾರಗಳ ಸಚಿವ ಪರ್ದೀಪ್ ಸಿಂಗ್ ಮರಿ ಮತ್ತು ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಸಂಸ್ಥೆಗಳ ಪ್ರತಿನಿಧಿಗಳು ವರ್ಜುಯಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕಾಮಗಾರಿ ಪ್ರಗತಿ ಬಗೆಗಿನ ವಿಡಿಯೋಗಳನ್ನು ವೀಕ್ಷಿಸಿದ ಸಚಿವರು ಎಲ್ಲಾ ನಿರ್ಣಾಯಕ ಚಟುವಟಕೆಗಳು ನಿಯಂತ್ರಣದಲ್ಲಿದೆ ಎಂದು ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು ುಕ್ಡೌನ್ನಿಂದ ಸ್ಥಗಿತಗೊಂಡಿದ್ದ ನಿರ್ಮಾಣ ಕಾಮಗಾರಿ ಇದೀಗ ಮತ್ತೆ ಚುರುಕು ಪಡೆದಿದೆ

ಕೆಲವು ನಿರ್ದಿಷ್ಟ ಪ್ರಕರಣಗಳಲ್ಲಿ ಎದೇಶಕ್ಕೆ ಶೆರಳುವ ಮತ್ತು ಎದೇಶದಲ್ಲಿರುವ ಭಾರತೀಯ ನಾಗರಿಕರ ಅಂತಾರಾಷ್ಟೀಯ ವಾಪನ ಜಾಲನಾ ಪರವಾನಗಿ ಅವಧಿ ಕೊನೆಗೊಂಡಲ್ಲಿ ಅದರ ನವೀಕರಣಕ್ಕೆ ಅವಕಾಶ ಕಲ್ಪಿಸಲು ಕೇಂದ್ರ ರತ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಉದ್ದೇಶಿಸಿದೆ

ನಾಗರಿಕರು ಎದೇಶದಲ್ಲಿದ್ದಾಗ ಅದರ ನವೀಕರಣಕ್ಕೆ ಯಾವುದೇ ವ್ಯವಸ್ಥೆ ಇರುವುದಿಲ್ಲ

ನಾಗಂಕರು ಭಾರತೀಯ ದೂತಾವಾಸಮಿಷನ್ ಅಬ್ರಾಡ್ ಪೋರ್ಟಲ್ಸ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದ್ದು ನಂತರ ಆ ಅರ್ಜಿಯನ್ನು ಸಂಬಂಧಿತ ಆರ್ ಟಿ

ಪ್ರಕಿಕ್ರಿಯೆಸಲಹೆಗಳನ್ನು ಜಂಟಿ ಕಾರ್ಯದರ್ಶಿ ಎಂ

ಎಲ್ ಐಟಿ ಮತ್ತು ಟೋಲ್

ಎಸ್ ಯಡಿಯೂರಪ್ಪ ಅವರ ಸೂಜನೆ ಮೇರೆಗೆ ಜಯದೇವ ಆಸ್ತ್ರೆ ಮುಖ್ಯಸ್ಥ ಡಾ ಸಿಎನ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಹಕಾರ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ತಜ್ಞರ ತಂಡ ನೀಡಿದ ವರದಿ ಪ್ರಕಾರವಾಗಿಯೇ ದಸರಾ ಆಚರಣೆಯನ್ನು ಮಾಡಲಾಗುವುದು ದಸರಾದ ಎಲ್ಲಾ ಕಾರ್ಯಕ್ರಮ ವರ್ಜುವಲ್ ಆಗಿರಲಿದೆ ಉದ್ಘಾಟನೆ ಜಂಬೂಸವಾರಿ ಸಾಂಸ್ಟ್ರಿಕ ಕಾರ್ಯಕ್ರಮಗಳ ನೇರ ಪ್ರಸಾರ ಇರಲಿದೆ ಎಂದು ಸಚಿವ ಎಸ್

ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆಯಡಿ ಆರಂಭವಾಗಿರುವ ಜನೌಷಧಿ ಕೇಂದ್ರಗಳ ಕಾರ್ಯನಿರ್ವಹಣೆಯ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಸಚಿವರು ಈ ವಿಷಯ ತಿಳಿಸಿದ್ದಾರೆ ಆರ್ಥಿಕ ದುರ್ಬಲರಿಗಾಗಿಯೇ ಆರಂಭಿಸಲಾಗಿರುವ ಜನೌಷಧಿಗಳು ದಿನದಿಂದ ದಿನಕ್ಕೆ ಜನಪ್ರಿಯವಾಗುತ್ತಿವೆ

ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿಯೂ ಜನೌಷಧಿ ಕೇಂದ್ರಗಳು ಗುರಿ ಮೀರಿ ವಹಿವಾಟು ನಡೆಸಿವೆ ಎಂದು ಅವರು ಪೇಳಿದರು

ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಟಿಆರ್ ಪಿ ಪಗರಣಕ್ಕೆ ಸಂಬಂಧಿಸಿದಂತೆ ರಿಪಬ್ಲಿಕ್ ಟಿವಿ ಮುಖ್ಯ ಪಣಕಾಸು ಅಧಿಕಾರಿ ಶಿವಸುಬ್ರಮಣಿಯಂ ಸುಂದರಂ ಇಂದು ಮುಂಬೈ ಮೊಲೀಸರ ಎದುರು ಪಾಜರಾಗಲಿಲ್ಲ ಈ ಪ್ರಕರಣ ಸಂಬಂಧ ತಮ್ಮ ವಾಹಿನಿ ಸುಪ್ರೀಂಕೋರ್ಟ್ ಮೆಟ್ಟಲೇರಿದ್ದು ಒಂದು ವಾರದೊಳಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆಯಿರುವ ಕಾರಣ ಶಿಮಸ್ರುಮಣಿಯಂ ಇಂದು ವಿಚಾರಣೆಗೆ ಪಾಜರಾಗಲಿಲ್ಲ ಎಂದು ಒರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮ್ಕಾಡಿಸನ್ ವರ್ಲ್ಡ್ ಮತ್ತು ಮ್ಕಾಡಿಸನ್ ಕಮ್ಕುನಿಕೇಷನ್ಗನ ವ್ಯವಸ್ಥಾಪಕ ನಿರ್ದೇಶಕ ಸ್ಕಾಮ್ ಬಲ್ಲಾರ್ ಇಂದು ವಿಚಾರಣೆಗೆ ಪಾಜರಾಗಿದ್ದರು ರಿಪಬ್ಲಿಕ್ ಟವಿ ಸೇರಿದಂತೆ ಮೂರು ವಾಹಿನಿಗಳು ಟಿಆರ್ಪಿ ಅವ್ವವಾರದಲ್ಲಿ ತೊಡಗಿವೆ ಎಂದು ಮುಂಬೈ ಹೊಲೀಸ್ ಆಯುಕ್ತ ಪರಮ್ಎೀರ್ ಸಿಂಗ್ ಹೇಳಿದ್ದಾರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿಂದು ನಡೆದ ಎರಡು ಪ್ರತ್ಯೇಕ ದಾಳಿಗಳಲ್ಲಿ ನಾಲ್ವರು ಭಯೋತ್ವಾದಕರು ಪತರಾಗಿದ್ದಾರೆ ಉಪ್ರರ ಅಡಗುವಿಕೆಯ ಖಜಿತ ಮಾಹಿತಿ ಅಧರಿಸಿ ಜಮ್ಮ ಕಾಶ್ಮೀರ ಮೊಲೀಸರು ರಾಷ್ಟೀಯ ರೈಫಲ್ಸ್ ಮತ್ತು ಕೇಂದ್ರ ಮೀಸಲು ಪಡೆ ಮೊಲೀಸರು ಮಲ್ವಾಮ ಜಲ್ಲೆಯ ದಡೋರ ಪ್ರದೇಶದಲ್ಲಿ ಮತ್ತು ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಜಲ್ಲೆಯಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿದರು ಕಾರ್ಯಪಡೆ ನಿರ್ದಿಷ್ಟ ಪ್ರದೇಶದತ್ತ ಮುನ್ನುಗ್ಗುತ್ತಿದ್ದಂತೆ ಅಡಗಿದ್ದ ಭಯೋತ್ಪಾದಕರು ದಾಳಿ ನಡೆಸಿದ್ದು ಜಂಟಿ ತಂಡ ತಕ್ಕ ಪ್ರಕುತ್ತರ ನೀಡಿದ್ದು ದಡೋರ ಪ್ರದೇಶದಲ್ಲಿ ಇಬ್ಬರು ಪಾಗೂ ಚಿನಿಗಾಂವ್ನಲ್ಲಿ ಇನ್ನಿಬ್ಬರು ಭಯೋತ್ಪಾದಕರು ಮೃತಪಟ್ಟದ್ದಾರೆ